ಭಯೋತ್ವಾದಕರಿಗೆ ಕಠಣ ಎಚ್ಚರಿಕೆ ನೀಡಿರುವ ಪ್ರಧಾನಮಂತ್ರಿಯವರು ಜಮ್ನು ಕಾಶ್ಮೀರದಲ್ಲಿ ಭಯೋತ್ವಾದನೆಯ ಆಧಾರಸ್ತಂಭಗಳನ್ನು ನಿರ್ಣಾಮ ಮಾಡುವುದಾಗಿ ಹೇಳಿದ್ದಾರೆ ಶ್ರೀನಗರದಲ್ಲಿ ಏಮ್ಸ್ ಆಸ್ವತ್ರೆ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಶಂಕುಸ್ವಾಪನೆ ನೆರವೇರಿಸಿ ಮಾತನಾಡಿದ ನರೇಂದ್ರ ಮೋದಿ ಅವರು ನಿರ್ದಿಷ್ಟ ದಾಳಿ ಮೂಲಕ ಭಾರತ ಭಯೋತ್ಪಾದನೆ ಕುರಿತ ತನ್ನ ನೀತಿಗಳನ್ನು ವಿಶ್ವಕ್ಕೆ ತೋರಿಸಿಕೊಟ್ಟಿದೆ ಪ್ರತಿಯೊಬ್ಬ ಭಯೋತ್ವಾದಕನನ್ನು ಸೂಕ್ತ ರೀತಿಯಲ್ಲಿ ಮಟ್ಟ ಹಾಕಲಾಗುವುದು ಎಂದರು ಜಮ್ನು ಮತ್ತು ಲಡಕ್ನಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ದಿ ಕಾರ್ಯಗಳ ಶಂಕುಸ್ಥಾಪನೆ ಮತ್ತು ಉದ್ವಾಟನೆ ಮಾಡಿದರು

ಜಮ್ಮವಿನಲ್ಲಿ ಭಾರತೀಯ ಸಮೂಹ ಸಂವಹನ ಕ್ಯಾಂಪಸ್ನ ಉತ್ತರ ವಲಯದ ಪ್ರಾದೇಶಿಕ ಕೇಂದ್ರ ಹಾಗೂ ಕತುವಾದಲ್ಲಿ ತಾಂತ್ರಿಕ ಸಂಸ್ಥೆಯನ್ನು ಪ್ರಧಾನಮಂತ್ರಿ ಉದ್ವಾಟನೆ ಮಾಡಿದರು ವಿಜಯಪುರ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ವೇತಿಸಿ ಮಾತನಾಡಿದ ನರೇಂದ್ರ ಮೋದಿ ಅವರು ಹೊಸ ವಿದ್ಯುತ್ ಯೋಜನೆಗಳಿಂದ ಜಮ್ನ ವಲಯದ ಭಾಗದಲ್ಲಿ ಸಾವಿರಾರು ಯುವಜನತೆಗೆ ಉದ್ಲೋಗಾವಕಾಶಗಳು ಲಭಿಸಲಿವೆ

ಸೀಟುಗಳಿದ್ದವು ಕೇಂದ್ರದಲ್ಲಿನ ಎನ್ಡಿಎ ಸರ್ಕಾರದ ಪ್ರಯತ್ನಗಳಿಂದ ಈ ಸಂಖ್ಯೆ ಶೀಘವೇ ದ್ವಿಗುಣಗೊಳ್ಳಲಿದೆ ಎಂದು ಹೇಳಿದರು ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತು ಆಫ್ರಾನಿಸ್ತಾನದಲ್ಲಿ ಅಲ್ಲಸಂಖ್ಯಾತರು ಎದುರಿಸುತ್ತಿರುವ ತೊಂದರೆಯಿಂದ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರಲಾಗಿದೆ ದೇಶದಲ್ಲಿ ಅಗತ್ಯತೆಗಳು ಮತ್ತು ಜನರ ಭಾವನೆಗಳನ್ನು ಹಿಂದಿನ ಸರ್ಕಾರಗಳು ನಿರ್ಲಕ್ಷಿಸಿವೆ ಎಂದು ನರೇಂದ್ರ ಮೋದಿ ದೂರಿದ್ದಾರೆ

ದಹ್ ಬಳಿಯ ದತಾಂಗ್ ಗ್ರಾಮದ ಸಮೀಪ ಈ ಸ್ಥಾವರವನ್ನು ನಿರ್ಮಿಸಲಾಗಿದೆ

ಬಿಲಾಸಪುರ ಮನಾಲ ಲೇಹ್ ರೈಲು ಮಾರ್ಗ ಒಮ್ಮ ಪೂರ್ಣಗೊಂಡರೆ ದೆಹಲಿಯಿಂದ ಲೇಹ್ ನಡುವಿನ ದೂರ ಕಡಿಮೆಯಾಗಲಿದೆ ಎಂದರು ಸಿಬಿಐ ನಿರ್ದೇಶಕರ ನೇಮಕಾತಿ ಕುರಿತಂತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸಮ್ನತಿ ಸೂಚಕವನ್ನು ರಾಜಕೀಯ ಸಾಧನವನ್ನಾಗಿ ಬಳಸಿಕೊಂಡಿದ್ದಾರೆಂದು ಕೇಂದ್ರ ಸಚಿವ ಅರುಣ್ ಜೇಟ್ಲ ಆರೋಪಿಸಿದ್ದಾರೆ ಅಸಮ್ಮತಿ ಸೂಚಿಸುವ ಹಕ್ಕು ಪವಿತ್ರದ್ದಾಗಿದ್ದು ಇದನ್ನು ಕೆಲವೊಮ್ಮೆ ಮಾತ್ರ ಬಳಸಿಕೊಳ್ಳಲಾಗುತ್ತದೆ ಆದರೆ ಖರ್ಗೆ ಅವರು ಇದನ್ನು ಪದೇ ಪದೇ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಜೇಟ್ಲ ಅವರು ಫೇಸ್ಬುಕ್ ಪೋಸ್ಟ್ನಲ್ಲಿ ಹೇಳಿದ್ದಾರೆ ಅಸಮ್ನತಿ ಸೂಚಕವನ್ನು ವಿವೇಚನೆಯಿಂದ ಬಳಸಿಕೊಳ್ಳದಿದ್ದರೆ ಅದರ ಮೌಲ್ಲ ಕಡಿಮೆಯಾಗುತ್ತದೆ ಎಂದು ಅರುಣ್ ಜೇಟ್ಲ ಹೇಳಿದ್ದಾರೆ ಸಿಬಿಐ ನೂತನ ನಿರ್ದೇಶಕರಾಗಿ ರಿಷಿ ಕುಮಾರ್ ಶುಕ್ಲಾ ನೇಮಕ ಕುರಿತಂತೆ ಅಸಮ್ಮತಿ ಸೂಚಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಅವರಿಗೆ ನಿನ್ನೆ ಪತ್ರ ಬರೆದಿದ್ದರು ಶುಕ್ಲಾ ಅವರು ಭ್ರಷ್ಟಾಚಾರ ವಿರೋಧಿ ಪ್ರಕರಣಗಳನ್ನು ನಿಭಾಯಿಸುವ ಅನುಭವ ಹೊಂದಿಲ್ಲ ಶುಕ್ಲಾ ಅವರ ನೇಮಕಕ್ಕೆ ಮಾನದಂಡಗಳನ್ನು ಅನುಸರಿಸದೇ ಕಾನೂನು ಹಾಗೂ ಸುಪ್ರೀಂಕೋರ್ಟ್ನ ತೀರ್ಮಗಳನ್ನು ಉಲ್ಲಂಘಿಸಲಾಗಿದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದರು ಮುಂಬರುವ ಸಾರ್ವತ್ರಿಕ ಚುನಾವಣೆಗೆ ಪಕ್ಷದ ಪ್ರಣಾಳಿಕೆಗಾಗಿ ಜನರ ಅಭಿಪ್ರಾಯಗಳನ್ನು ಪಡೆಯುವುದಕ್ಷಾಗಿ ಬಿಜೆಪಿ ಇಂದು ಮಹತ್ವಾಕಾಂಕ್ಷಿ ಮಾಸಿಕ ಅಭಿಯಾನವೊಂದಕ್ಕೆ ಚಾಲನೆ ನೀಡಿದೆ ಭಾರತ್ ಕೆ ಮನ್ ಕಿ ಬಾತ್ ಮೋದಿ ಕಿ ಸಾಥ್ ಎನ್ನುವ ಈ ಅಭಿಯಾನಕ್ಕೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಹಾಗೂ ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಜಂಟಿಯಾಗಿ ದೆಹಲಿಯಲ್ಲಿಂದು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜನಾಥ್ ಸಿಂಗ್ ಅವರು ಜನಪರ ಪ್ರಣಾಳಿಕೆ ಸಿದ್ದಪಡಿಸಲು ವಿಶ್ವದಲ್ಲೇ ಮೊಟ್ಟಮೊದಲ ಇಂತಹ ಅಭಿಯಾನವನ್ನು ಆರಂಭಿಸಲಾಗುತ್ತಿದೆ ಎಂದು ಹೇಳಿದರು ಗೃಹಸಚಿವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡ ಚುನಾವಣಾ ಪ್ರಣಾಳಿಕಾ ಸಮಿತಿಯು ಸಮಸ್ತ ಪಾಲುದಾರರನ್ನು ಭೇಟ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಕ್ಷವು ಪ್ರಣಾಳಕೆಯಲ್ಲಿ ಅಳವಡಿಸಿಕೊಳ್ಳಲಿದೆ ಎಂದು ಸಚಿವರು ನುಡಿದರು ಪಕ್ಷದ ಅಧ್ಯಕ್ಷ ಶಾ ಮಾತನಾಡಿ ಇದು ಕೇವಲ ಬಿಜೆಪಿ ಪಕ್ಷದ ಅಭಿಯಾನವಲ್ಲ ಬದಲಾಗಿ ನವಭಾರತ ನಿರ್ಮಾಣದ ಅಭಿಯಾನವಾಗಿದೆ ಎಂದರು

ಭಾರತ್ ಕೆ ಮನ್ ಕಿ ಬಾತ್ ಮೋದಿ ಕೆ ಸಾಥ್ ಅಭಿಯಾನದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒತ್ತಾಯಿಸಿದ್ದಾರೆ ಪ್ರತಿಯೊಬ್ಬ ಪ್ರಜೆಯ ಧ್ವನಿಯು ಅತಿ ಮಹತ್ವವಾದುದಲ್ಲದೇ ಅಯೋಧ್ವೆಯಲ್ಲಿಯೇ ರಾಮ ಮಂದಿರ ನಿರ್ಮಾಣಗೊಳ್ಳಬೇಕೆಂಬುದು ಪಕ್ಷದ ಇಂಗಿತವಾಗಿದೆ ಎಂದು ಮೋದಿ ನುಡಿದರು

ಎನ್ಡಿಆರ್ಎಫ್ ಅಗ್ಟಿತಾಮಕ ಸಿಬ್ಲಂದಿ ಹಾಗೂ ಇನ್ನಿತರ ರಕ್ಷಣಾ ಪಡೆಗಳು ಸ್ಥಳಕ್ಕೆ ಧಾವಿಸಿದ್ದು ರಕ್ಷಣೆ ಹಾಗೂ ಪರಿಹಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಂದು ಪೂರ್ವ ಕೇಂದ್ರ ವಿಭಾಗದ ರಾಜೇಶ್ ಕುಮಾರ್ ಹೇಳಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ಬಿಹಾರ ಮಖ್ಯಮಂತ್ರಿ ನಿತೀಶ್ ಕುಮಾರ್ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ದುಃಖ ವ್ಹಕ್ತಪಡಿಸಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ

ರೈಲ್ವೆ ಇಲಾಖೆ ಸಹಾಯವಾಣಿ ಆರಂಭಿಸಿದೆ